ವಾಲ್ಮಾರ್ಟ್ ಮಾಲೀಕತ್ವದ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಕಂಪನಿಗಳು ವಸ್ತುಗಳ ಬೆಲೆಯಲ್ಲಿ ಕದಿತಗೊಳಿಸುವ ಆರೋಪಗಳಿಗೆ ಸಂಬಂಧಿಸಿದಂತೆ ಸರಕಾರ ತನಿಖೆ ನಡೆಸುತ್ತಿದೆ ಎಂದು ಕೇಂದ್ರದ ವಾಣಿಜ್ಯ ಸಚಿವ ಪಿಯೂಶ್ ಗೋಯೆಲ್ ತಿಳಿಸಿದ್ದಾರೆ ಮುಂಬೈನಲ್ಲಿ ನಿನ್ನೆ ಸುದ್ಗಿಗಾರರೊಂದಿಗೆ ಮಾತನಾದಿದ ಅವರು ವಿವರವಾದ ಪ್ರಶ್ನಾವಳಿಗಳನ್ನು ಈ ಕಂಪನಿಗಳಿಗೆ ಕಳುಹಿಸಿಕೊಡಲಾಗಿದ್ದು ಪ್ರತಿಕ್ರಿಯೆಗೆ ಕಾಯಲಾಗುತ್ತಿದೆ ಎಂದು ಹೇಳಿದರು ಇ ವಾಣಿಜ್ಯ ಕಂಪನಿಗಳು ರಿಯಾಯಿತಿ ದರದಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಿಲ್ಲ ಇದರಿಂದ ಚಿಲ್ಲರೆ ವಲಯಕ್ಕೆ ದೊಡ್ಡ ನಷ್ಟ ಉಂಟಾಗುತ್ತದೆ ಸಂಭಾವ್ಯ ಮಾರಾಟಗಾರರು ಮತ್ತು ಖರೀದಿದಾರರು ಸಂಪರ್ಕಿಸಲು ಮಾತ್ರ ಈ ವೇದಿಕೆಗಳನ್ನು ಅನುಮತಿಸಲಾಗಿದೆ ಎಂದು ಪಿಯೂಶ್ ಗೋಯಲ್ ತಿಳಿಸಿದ್ದಾರೆ ಇ ವಾಣಿಜ್ಯ ಕಂಪನಿಗಳು ಯಾವುದೇ ರೀತಿಯಲ್ಲಿ ಕಾನೂನು ಉಲ್ಲಂಘಿಸಿದ್ದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದೂ ಸಹ ಸಚಿವರು ಹೇಳಿದ್ದಾರೆ

ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗೆ ಅಂತಿಮ ಹಂತದ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ ನಾಳೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರಬೀಳಲಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳ ನಾಯಕರು ಎರಡೂ ರಾಜ್ಯಗಳಲ್ಲಿ ಬಿಡುವಿಲ್ಲದೆ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಹರಿಯಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗೊಹಾನಾ ಮತ್ತು ಹಿಸಾರ್ನಲ್ಲಿ ಚುನಾವಣಾ ರ್್ಯಾಲಿಗಳಲ್ಲಿ ಭಾಷಣ ಮಾಡಲಿದ್ದಾರೆ ಹಿರಿಯ ಬಿಜೆಪಿ ನಾಯಕ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜ್ಯದ ಮೂರು ಕಡೆ ಪ್ರಚಾರ ಭಾಷಣ ಮಾಡಲಿದ್ದಾರೆ ಪಕ್ಷದ ಇತರ ನಾಯಕರಾದ ಮನೋಹರ್ ಲಾಲ್ ಜನರಲ್ ವಿ

ಸಿಂಗ್ ಹೇಮಾಮಾಲಿನಿ ಮತ್ತು ಮನೋಜ್ ತಿವಾರಿ ಅವರೂ ಸಹ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಲಿದ್ದಾರೆ ಕಾಂಗೈಸ್ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ ಹರಿಯಾಣದ ಮಹೇಂದ್ರಗಥದಲ್ಲಿ ಇಂದು ಪ್ರಚಾರ ಸಭೆ ನಡೆಸಲಿದ್ದಾರೆ ಐಎನ್ಎಲ್ದಿ ಜನನಾಯಕ್ ಜನತಾ ಪಾರ್ಟಿ ಮತ್ತು ಬಿಎಸ್ಪಿ ನಾಯಕರೂ ಸಹ ಇಂದು ರಾಜ್ಯದ ಹಲವೆದೆ ಸಾರ್ವಜನಿಕ ಪ್ರಚಾರ ಸಭೆಗಳಲ್ಲಿ ಮತಯಾಚನೆ ಮಾಡಲಿದ್ದಾರೆ

ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯ ಹಲವಾರು ದೂರುಗಳನ್ನು ರಾಜ್ಯ ಚುನಾವಣಾ ಆಯೋಗ ಸೂಕ್ತವಾಗಿ ನಿರ್ವಹಿಸುತ್ತಿದೆ ಚುನಾವಣೆ ಘೋಷಣೆಯಾದ ದಿನದಿಂದ ಆಯೋಗಕ್ಕೆ ಸಿ ವಿಜಿಲ್ ಆಪ್ ಮೂಲಕ ಐದು ಸಾವಿರ ಅಧಿಕ ದೂರುಗಳು ದಾಖಲಾಗಿವೆ ಈ ಪೈಕಿ ನಾಲ್ಕು ಸಾವಿರಕ್ಕೂ ಹೆಚ್ಚು ದೂರುಗಳು ನಿಜ ಎಂದು ಪತ್ತೆಯಾಗಿದ್ದು ಆಯೋಗ ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡಿದೆ

ಸಮಾಜವಾದಿ ಪಕ್ಷದ ಕ್ಷೇತ್ರವೆಂದೇ ಹೆಸರಾದ ರಾಂಪುರ್ ವಿಧಾನಸಭಾ ಸ್ಥಾನವೂ ಸೇರಿದಂತೆ ಕೆಲವು ಮತ ಕ್ಷೇತ್ರಗಳಲ್ಲಿ ತೀವ್ರ ಪ್ರತಿಸ್ಪರ್ಧೆ ಇರುವುದಾಗಿ ನಮ್ಮ ಬಾತ್ವೀದಾರರು ವರದಿ ಮಾಡಿದ್ದಾರೆ ಅಲ್ಲಿಯ ನಾಯಕ ಅಝಂ ಖಾನ್ ರಾಂಪುರ್ ಸಂಸದೀಯ ಕ್ಷೇತ್ರದಿಂದ ಆಯ್ಕೆಯಾದ ನಂತರ ಈ ವಿಧಾನಸಭಾ ಸ್ಥಾನ ತೆರವಾಗಿತ್ತು ಅವರ ಪತ್ನಿ ತಂಜಿಂ ಫಾತೀಮಾ ಆ ಕ್ಷೇತ್ರದಿಂದ ಉಪಚುನಾವಣೆಗೆ ಸಮಾಜವಾದಿ ಪಕ್ಷದ ಉಮೇದುವಾರರಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಭರತ್ ಭೂಷಣ್ ಗುಪ್ತಾ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂದು ರಾಂಪುರ್ ಸೇರಿದಂತೆ ಮೂರು ಕಡೆ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ನಾಳೆ ಈ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದ ವರಿಷ್ಠ ಅಖಿಲೇಶ್ ಯಾದವ್ ಪ್ರಚಾರ ನಡೆಸುತ್ತಾರೆ ಇಂದು ಸಹರಾನ್ಪುರ್ ಮತ್ತು ಪ್ರತಾಪ್ಫಡ್ ಜಿಲ್ಲೆಗಳಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ಕುಮಾರ್ ಲಲ್ಲೂ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಪ್ರಮೋದ್ ತಿವಾರಿ ಅವರೂ ಸಹ ಪ್ರಚಾರ ನಡೆಸಲಿದ್ದಾರೆ

ಕಳೆದ ಬುಧವಾರದಂದು ಸುರ್ಜಿತ್ ಸಿಂಗ್ರನ್ನು ಬಂಧಿಸಿದ್ದ ಮುಂಬೈ ಪೊಲೀಸ್ನ ಆರ್ಥಿಕ ಅಪರಾಧ ದಳ ನಿನ್ನೆ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟೇಟ್ ಎಸ್

ಶೇಖ್ ಅವರ ಮುಂದೆ ಹಾಜರುಪದಿಸಿತ್ತು ಈ ವಂಚನೆ ನಡೆಯಲು ಪಿಎಂಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರು ತಮ್ಮ ಹುದ್ದೆಯನ್ನು ದುರ್ಬಳಕೆ ಮಾದಿಕೊಂಡಿದ್ದರು ಎಂದು ತನಿಖಾ ಸಂಸ್ಥೆ ಹೇಳಿದೆ

ಆಂಧ್ರ ಪ್ರದೇಶ ಸರ್ಕಾರವು ಸಿಬ್ಬಂದಿ ನಿಯೋಜನೆಗಾಗಿ ವೈಯಕ್ತಿಕ ಸಂದರ್ಶನಗಳನ್ನು ಕೈಬಿಟ್ಟು ಕೇವಲ ಲಿಖಿತ ಪರೀಕ್ಷೆಗೆ ಪ್ರಕ್ರಿಯೆಯನ್ನು ಸೀಮಿತಗೊಳಿಸಲು ನಿರ್ಧರಿಸಿದೆ ನಿಯೋಜನೆ ಪ್ರಕ್ರಿಯೆಯನ್ನು ಪಾರದರ್ಶಕ ರೀತಿಯಲ್ಲಿ ನಡೆಸಬೇಕೆಂದು ಮುಖ್ಯಮಂತ್ರಿ ವೈ ಎಸ್ ಜಗನ್ ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶ ಸಾರ್ವಜನಿಕ ಸೇವಾ ಆಯೋಗಕ್ಕೆ ನಿರ್ದೇಶನ ನೀಡಿದ್ದಾರೆ ಅವರು ನಿನ್ನೆ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಭರ್ತಿಗಾಗಿ ಪ್ರಸ್ತಾವಿತ ವಾರ್ಷಿಕ ನಿಯೋಜನೆ ಕ್ಯಾಲೆಂಡರ್ ಕುರಿತ ಪರಿಶೀಲನಾ ಸಭೆ ನಡೆಸಿದರು

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಒಂದು ವಿಶಿಷ್ಠ ಹಾಗೂ ಯಶಸ್ವೀ ಆರೋಗ್ಯ ವಿಮಾ ಯೋಜನೆಯಾಗಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ಭಾರತದಂತಹ ವೈವಿಧ್ಯಮಯ ಮತ್ತು ಕ್ರಿಯಾತ್ಮಕ ರಾಷ್ಟದಲ್ಲಿ ಆರೋಗ್ಯ ರಕ್ಷಣೆ ಮತ್ತು ರೋಗಗಳಂತಹ ವಿಷಯಗಳನ್ನು ನಿರ್ಣಯಿಸುವಾಗ ಮೂಲಭೂತ ಪ್ರಾಧಾನ್ಯತೆಗಳನ್ನು ಪರಿಗಣಿಸುವ ಅಗತ್ಯವಿದೆ ಎಂದು ಡಾ

ತಮಿಳುನಾದಿನ ನೀಲಗಿರೀಸ್ ಪರ್ವತ ರೈಲು ಸೇವೆಗಳನ್ನು ಭೂಕುಸಿತದಿಂದಾಗಿ ನಾಳೆಯವರೆಗೆ ರದ್ದುಪದಿಸಲಾಗಿದೆ ಈ ಪ್ರದೇಶದಲ್ಲಿ ಈಶಾನ್ಯ ಮುಂಗಾರು ಚುರುಕಾಗಿದ್ದು ಭೂಕುಸಿತಗಳು ಉಂಟಾಗಿವೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿರುವ ಈ ರೈಲು ಕೊಯಮತ್ತೂರ್ ಜಿಲ್ಲೆಯಲ್ಲಿ ಪಶ್ಚಿಮ ಫೆಟ್ಸಗಳ ತಪ್ಪಲಿನಲ್ಲಿರುವ ಮೆಟ್ಟುಪಾಳ್ಯಂ ಮತ್ತು ಪ್ರಮುಖ ಗಿರಿಧಾಮ ಉಟಿ ನಡುವೆ ಸಂಚರಿಸುತ್ತದೆ ಅಮೆರಿಕಾ ಮತ್ತು ಚೀನಾ ನಡುವೆ ವಹಿವಾಟು ಒಪ್ಪಂದ ಭಾಗಶಃ ಆರಂಭವಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿಯ ಅಧ್ಯಕ್ಷರಾದ ಕ್ರಿಸ್ಸಾಲಿನಾ ಜಾರ್ಜಿಯೆವಾ ಅಭಿಪ್ರಾಯ ಪಟ್ಟಿದ್ದಾರೆ ಆದರೂ ಈ ಎರದು ದೇಶಗಳ ವಹಿವಾಟು ಸಮರದಿಂದ ಜಾಗತಿಕ ಆರ್ಥಿಕತೆಯ ಮೇಲೆ ಆಗಿದ್ದ ನಕಾರಾತ್ಮಕ ಪರಿಣಾಮವನ್ನು ಈಗಿನ ಬೆಳವಣಿಗೆ ಕಡಿಮೆ ಮಾಡಲಾರದು ಎಂದಿದ್ದಾರೆ

ಈ ಎರಡು ಬೃಹತ್ ಆರ್ಥಿಕತೆಗಳ ನಡುವೆ ವ್ಯಾಪಾರ ವಹಿವಾಟು ಆಂಶಿಕವಾಗಿ ಸಾಮಾನ್ಯ ಸ್ಥಿತಿಗೆ ಬರುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಈ ವಹಿವಾಟು ಶಾಂತಿಯುತವಾಗಿರಬೇಕು ಎನ್ನುವುದು ಜಾಗತಿಕ ನಿರೀಕ್ಷೆಯಾಗಿದೆ ಎಂದು ಅವರು ಹೇಳಿದ್ದಾರೆ

ಆ ದೇಶದ ಅಂಚೆ ಮತ್ತು ದೂರಸಂಪರ್ಕ ಇಲಾಖೆಯ ಸಚಿವ ಮುಸ್ತಫಾ ಜಬ್ಬಾರ್ ನಿನ್ನೆ ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡುತ್ತಾ ಈ ಮಾಹಿತಿ ನೀಡಿದ್ದಾರೆ

ಮಲೇಷಿಯಾದಲ್ಲಿ ನಡೆಯುತ್ತಿರುವ ಸುಲ್ನಾನ್ ಜೋಹರ್ ಕಪ್ ಜೂನಿಯರ್ ಹಾಕಿ ಟೂರ್ನಿಯ ತನ್ನ ಅಂತಿಮ ರೌಂಡ್ ರಾಬಿನ್ ಲೀಗ್ ಪಂದ್ಯದಲ್ಲಿಂದು ಭಾರತ ಬ್ರಿಟನ್ ತಂಡವನ್ನು ಎದುರಿಸಲಿದೆ ಇನ್ನುಳಿದ ಲೀಗ್ ಪಂದ್ಯಗಳಲ್ಲಿ ಆತಿಥೇಯ ಮಲೇಷಿಯಾ ಮತ್ತು ಜಪಾನ್ ಹಾಗೂ ಆಸ್ಕೇಲಿಯಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ನಾಳಿ ಫ್ವೆನಲ್ ಪಂದ್ಯ ನಡೆಯಲಿದೆ